ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಂದ ನಾಮಪತ್ರ ಅವಿರೋಧ ಆಯ್ನೆ ಸಂಭವ

ವಾರ್ತೆಗಳ ವಿವರ ಜುಲೈ ನಂತರ ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದ್ದು ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ವಿವಿಧೆಡೆ ನಿರಂತರವಾಗಿ ಮಳೆ ಸುರಿಯುತ್ತಿದೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಜನಜೀವನ ಅಸ್ತವ್ಯಸ್ಥವಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿರುವುದರಿಂದ ಬೆಳಗಾವಿ ಖಾನಾವುರ ಬೈಲಹೊಂಗಲ ಹಾಗೂ ಕಿತ್ತೂರು ತಾಲ್ಲೂಕಿನ ಸರ್ಕಾರಿ ಅನುದಾನಿತ ಪಾಗೂ ಅನುದಾನರಹಿತ ಶಾಲೆಗಳಿಗೆ ಇಂದು ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಡಾಕ್ಷರ್ ಎಸ್

ಪ್ರವಾಹದ ನೀರು ರಸ್ತೆ ಮೇಲೆ ಉಕ್ಕಿ ಪರಿಯುತ್ತಿರುವುದರಿಂದ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತುಂಬಾ ಅನಾನುಕೂಲವಾಗುತ್ತಿದೆ

ಈ ಸಂಬಂಧ ಇಂದು ರಜೆ ಘೋಷಿಸಿರುವುದರಿಂದ ಈ ದಿನದ ಬದಲು ಭಾನುವಾರದಂದು ಶಾಲೆಗಳನ್ನು ನಡೆಸುವ ಮೂಲಕ ಬೋಧನಾ ಅವಧಿಯನ್ನು ಸರಿದೂಗಿಸಿಕೊಳ್ಳುವಂತೆ ಆದೇಶದಲ್ಲಿ ತಿಳಿಸಲಾಗಿದೆ ಬಸವಸಾಗರ ಜಲಾಶಯದಿಂದ ಹೆಚ್ಚುವರಿ ನೀರನ್ನು ಕೃಷ್ಣಾ ನದಿಗೆ ಬಿಡುಗಡೆ ಮಾಡಲಾಗಿರುವ ಕಾರಣ ಕೃಷ್ಣಾ ತುಂಬಿ ಪರಿಯುತ್ತಿದೆ ಇದರಿಂದ ಶೀಲಹಳ್ಳಿ ಸೇತುವೆ ಮೇಲೆ ನೀರು ಪರಿಯುತ್ತಿದ್ದು ನದಿ ಪ್ರವಾಪ ಇರುವುದರಿಂದ ತೆಪ್ಪ ಬಳಸದಂತೆ ಸಾರ್ವಜನಿಕರಿಗೆ ಮನವಿ ಮಾಡಲಾಗಿದೆ

ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ನಿನ್ನೆ ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಕಾಗೇರಿ ಅವರೊಭ್ಲರೇ ನಾಮಪತ್ರ ಸಲ್ಲಿಸಿರುವುದರಿಂದ ಅವಿರೋಧ ಆಯ್ಕೆ ಖಚಿತವಾಗಿದ್ದು ಇಂದು ಈ ಸಂಬಂಧ ಅಧಿಕೃತ ಪ್ರಕಟಣೆ ಹೊರಬೀಳಲಿದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನಿಂದ ಯಾರೊಬ್ಬರು ಈ ಹುದ್ದೆಗೆ ನಾಮಪತ್ರ ಸಲ್ಲಿಸಿಲ್ಲ

ರಮೇಶಕುಮಾರ ಅವರು ವಿಧಾನಸಭಾಧ್ಯಕ್ಷ ಸ್ವಾನಕ್ಕೆ ರಾಜೀನಾಮೆ ನೀಡಿರುವ ಹಿನ್ನೆಲೆ ಈ ಚುನಾವಣೆ ನಡೆಯುತ್ತಿದೆ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಅಳಿಯ ಉದ್ಯಮಿ ವಿ ಜಿ ಸಿದ್ದಾರ್ಥ ನಾಪತ್ತೆ ಅಗಿರುವುದಾಗಿ ಅವರ ಕಾರಿನ ಚಾಲಕ ಬಸವರಾಜ್ ಪಾಟೀಲ್ ಮಂಗಳೂರಿನ ಕಂಕನಾಡಿ ನಗರ ಪೊಲೀಸ್ ಕಾಣೆಯಲ್ಲಿ ದೂರು ನೀಡಿದ್ದಾರೆ ಸೋಮವಾರ ರಾತ್ರಿ ಮಂಗಳೂರು ಕಾಸರಗೋಡು ಹೆದ್ದಾರಿಯಲ್ಲಿ ನೇತ್ರಾವತಿ ಸೇತುವೆ ಬಳಿ ಸಿದ್ದಾರ್ಥ ನಾಪತ್ತೆಯಾಗಿರುವುದಾಗಿ ದೂರಿನಲ್ಲಿ ತಿಳಿಸಲಾಗಿದೆ ಬೆಂಗಳೂರಿನಿಂದ ಕಾರಿನಲ್ಲಿ ಆಗಮಿಸಿದ ಸಿದ್ದಾರ್ಥ ಅವರು ಮಂಗಳೂರು ಪಂಪ್ ವೆಲ್ ವ್ಯತ್ತದಲ್ಲಿ ಎಡಕ್ಕೆ ಚಲಿಸುವಂತೆ ಚಾಲಕನಿಗೆ ಸೂಚಿಸಿದ್ದರು ನೇತ್ರಾವತಿ ಸೇತುವೆ ಬಳಿ ಕಾರಿನಿಂದ ಇಳಿದು ಕಾರನ್ನು ಸೇತುವೆಯ ಕೊನೆಯಲ್ಲಿ ನಿಲ್ಲಿಸುವಂತೆ ಪಾಗೂ ತಾವು ನಡೆದು ಕೊಂಡು ಬರುವುದಾಗಿ ಹೇಳಿದ್ದರು ಆದರೆ ಆ ಬಳಿಕ ಹಿಂದಿರುಗದ ಕಾರಣ ನಾಪತ್ತೆ ಆಗಿರುವುದಾಗಿ ಹೇಳಲಾಗಿದೆ ಸಿದ್ದಾರ್ಥ ನಾಪತ್ತೆ ದೂರಿನ ಹಿನ್ನೆಲೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಶೋಧ ಕಾರ್ಯ ಕೈಗೊಂಡಿದ್ದು ಶ್ವಾನ ದಳದ ನೆರವು ಪಡೆಯಲಾಗಿದೆ ನೇತ್ರಾವತಿ ನದಿಯಲ್ಲಿ ದೋಣಿ ಸ್ಥಳೀಯ ಮೀನುಗಾರರು ಹಾಗೂ ಎನ್ ಡಿ ಆರ್ ಎಫ್ ನೆರವನ್ನು ಕೂಡ ಪತ್ತೆ ಕಾರ್ಯಾಚರಣೆಗೆ ಪಡೆದುಕೊಳ್ಳಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ

ದೆಹಲಿಯ ಪುಮಾಯೂನ್ ಗೋರಿ ಸಫ್ಟರ್ಜಂಗ್ ಗೋರಿ ಭುವನೇಶ್ವರದ ರಾಜಾರಾಣಿ ದೇವಾಲಯ ಖಜುರಾಹೋದ ದುಲ್ದಾ ದೇವ್ ದೇವಾಲಯ ಕುರುಕ್ಷೇತ್ರದ ಶೇಖ್ ಚಿಲ್ಲಿ ಗೋರಿ ಪಟ್ಟದಕಲ್ಲು ದೇವಾಲಯ ಸಮೂಪ ವಿಜಯಮರದ ಗೋಲಗುಮ್ಮಟ ಮಹಾರಾಷ್ಟದ ಊರ್ಖಂಡ್ ದೇಗುಲ ಸಮೂಹ ವಾರಾಣಸಿಯ ಉನ್ಮಪಲ್ ಮತ್ತು ಪಾಟ್ನಾದ ರಾಣಿ ಕಾ ಭಾವ್ಗಳಿಗೆ ಈ ವಿಸ್ತರಿತ ಸಮಯ ಅನ್ವಯವಾಗಲಿದೆ ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಕವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಲಾಗಿದೆ ಒಂದಿನ ಸರ್ಕಾರ ಆಚರಿಸುತ್ತಿದ್ದ ಟಿಪ್ಪು ಸುಲ್ತಾನ ಜಯಂತಿಯನ್ನು ಹಿಂಪಡೆಯಲು ಒತ್ತಾಯಿಸಿ ಮಾಜಿ ವಿಧಾನಸಭಾಧ್ಯಕ್ಷ ಕೆ

ಬೋಪಯ್ಯ ಅವರು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಅವರಿಗೆ ಸಲ್ಲಿಸಿದ ಮನವಿ ಮೇರೆಗೆ ಸಚಿವ ಸಂಮಟ ಸಭೆಯಲ್ಲಿ ಟಿಪ್ಪು ಜಯಂತಿಯನ್ನು ರದ್ದುಪಡಿಸಲು ನಿರ್ಧಾರ ಕೈಗೊಂಡು ಅಧಿಸೂಚನೆ ಪ್ರಕಟಿಸಿದೆ ಟಿಪ್ಪು ಜಯಂತಿ ಸರ್ಕಾರಿ ಆಚರಣೆಯನ್ನು ರದ್ದುಗೊಳಿಸಿದ ರಾಜ್ಯ ಸರ್ಕಾರದ ತೀರ್ಮಾನವನ್ನು ಬಿಜೆಪಿ ಸ್ವಾಗತಿಸುತ್ತದೆ ಎಂದು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಶಾಸಕ ಸಿ ಟಿ ರವಿ ಹೇಳಿದ್ದಾರೆ

ಟಪ್ಪು ಸುಲ್ತಾನ್ ಬ್ರಿಟೀಷರ ವಿರುದ್ದ ಹೋರಾಡುತ್ತಲೇ ವೀರಮರಣ ಹೊಂದಿದ ಹುತಾತ್ಮ ಟಪ್ಪು ಸುಲ್ತಾನ್ ದೇಶದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಒಬ್ಬ ಐತಿಹಾಸಿಕ ವ್ಯಕ್ತಿಯಾದ್ದರಿಂದ ಅವರ ಜಯಂತಿ ಆಚರಿಸಲು ನಿರ್ಧರಿಸಲಾಗಿತ್ತು ಆದರೆ ಟಿಮ್ನ ಜಯಂತಿಯನ್ನು ರದ್ದುಗೊಳಿಸಿರುವ ರಾಜ್ಯ ಸರ್ಕಾರದ ನಿರ್ಧಾರ ಸರಿಯಲ್ಲ ಎಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಟಿಪ್ಪು ಸುಲ್ತಾನ್ ಒಂದು ಧರ್ಮಕ್ಕೆ ಸೇರಿದವರಲ್ಲ ನಮ್ಮ ರಾಜ್ಯಕ್ಕೆ ಮಾತ್ರವಲ್ಲ ಇಡೀ ದೇಶಕ್ಕೆ ಸೇರಿರುವ ಆಸ್ತಿ ನಾಡಿಗಾಗಿ ಮಕ್ಕಳನ್ನೆ ಒತ್ತೆ ಇಟ್ಟ ದೇಶಭಕ್ತ ಈ ಕಾರಣಕ್ಕಾಗಿಯೇ ಟಿಪ್ಪು ಜಯಂತಿ ಆಚರಣೆಯ ನಿರ್ಧಾರ ಕೈಗೊಳ್ಳಲಾಗಿತ್ತು ಎಂದರು

ಆದ್ದರಿಂದ ಸರ್ಕಾರಿ ಆಸ್ತ್ರೆಗಳಲ್ಲಿ ರೋಗಿಗಳಿಗೆ ಯಾವುದೇ ಅಡಚಣೆಯಾಗದ ರೀತಿ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಹಾಗೂ ಜಿಲ್ಲಾ ಸರ್ಜನ್ಗಳು ತಡೆರಹಿತ ಗರಿಷ್ಠ ಸೇವೆ ಒದಗಿಸಬೇಕು ಯಾವುದೇ ಕಾರಣಕ್ಕೂ ವೈದ್ಯರಿಗೆ ಹಾಗೂ ಇತರೆ ಸಿಬ್ಬಂದಿಗೆ ರಜೆ ನೀಡದಂತೆ ಮತ್ತು ರಜೆ ಮೇಲಿರುವವರನ್ನು ತಕ್ಷಣೆವೇ ಕರ್ತವ್ಯಕ್ಕೆ ಹಾಜರಾಗಬೇಕು ಎಂದು ಸೂಚಿಸಲಾಗಿದೆ

ವೈದ್ಯಕೀಯ ಮಂಡಳಿ ಕರೆ ನೀಡಿರುವ ಪ್ರತಿಭಟನೆ ಓನ್ನೆಲೆ ಖಾಸಗಿ ಆಸ್ತ್ರೆಗಳಲ್ಲಿ ವೈದ್ಯಕೀಯ ಸೇವೆ ವ್ಯತ್ಯಯಾಗುವ ಸಾಧ್ಯತೆಯಿದೆ ಈಗ ಚುಟುಕು ಸುದ್ದಿ ಭಾರತೀಯ ರೈಲ್ವೆಯ ಈಶನ್ಯ ಗಡಿನಾಡು ರೈಲ್ವೆ ವಲಯವು

ಮಹಿಳಾ ಪ್ರಯಾಣಿಕರಿಗೆ ಉತ್ತಮ ಸುರಕ್ಷತೆ ಮತ್ತು ಭದ್ರತೆ ಒದಗಿಸಲು ಈ ಪ್ರಯತ್ನ ಮಾಡಲಾಗಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ ಅಂಗಡಿ ಟ್ವಿಬ್ ಮಾಡಿದ್ದಾರೆ

ಸುಧೀರ್ಘ ಚರ್ಜೆಯ ಬಳಿಕ ಮಸೂದೆಯನ್ನು ಧ್ವನಿಮತಕ್ಕೆ ಪಾಕಿ ಅಂಗೀಕರಿಸಲಾಯಿತು ಕರ್ನಾಟಕ ಗಡಿ ಭಾಗ ಹುಣಸಣಹಳ್ಳಿಯಿಂದ ಮಾಗಡಿ ಪಾವಗಡ ಮಾರ್ಗವಾಗಿ ಆಂಧ್ರ ಪ್ರದೇಶದ ಗಡಿವರೆಗಿನ ರಸ್ತೆ ಅಗಲೀಕರಣ ಕನಕಪುರದ ಅರ್ಕಾವತಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಅನುಮತಿ ಕೋರಿ ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್ ಕೇಂದ್ರ ಭೂ ಸಾರಿಗೆ ಖಾತೆ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು ಧಾರವಾಡ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಅವರಿಗೆ ಬೆಳಗಾವಿ ಪ್ರಾದೇಶಿಕ ಆಯುಕ್ತರ ಹುದ್ದೆಯನ್ನು ಹೆಚ್ಚುವರಿಯಾಗಿ ನೀಡಿ ಪ್ರಭಾರಿಯನ್ನಾಗಿ ನೇಮಿಸಿ ರಾಜ್ಯ ಸರ್ಕಾರ ನಿನ್ನೆ ಆದೇಶ ಹೊರಡಿಸಿದೆ ಇಂದು ನಡೆಯಬೇಕಿದ್ದ ಹಿಂದಿನ ವರ್ಷದ ಕಬ್ಬಿನ ಬಿಲ್ ಬಾಕಿ ತೀರುವಳಿ ಮಾಡದಿರುವ ಸಕ್ಕರೆ ಕಾರ್ಖಾನೆಗಳ ಕುರಿತು ಕಬ್ಬು ಬೆಳೆಗಾರರು ಸಲ್ಲಿಸಿರುವ ಅರ್ಜಿಗಳ ವಿಚಾರಣೆ ಮುಂದೂಡಲಾಗಿದ್ದು ಮುಂದಿನ ದಿನಾಂಕವನ್ನು ಶೀಘ್ರವೇ ತಿಳಿಸಲಾಗುವುದು ಎಂದು ಪ್ರಕಟಣೆ ತಿಳಿಸಿದೆ ಗದಗ ಜಿಲ್ಲೆಯ ರೋಣ ತಾಲೂಕುಗಳನ್ನು ಕೇಂದ್ರ ಸರ್ಕಾರದ ಜಲಶಕ್ತಿ ಅಭಿಯಾನದಡಿ ಗುರುತಿಸಲಾಗಿದ್ದು ಈ ತಾಲೂಕುಗಳಲ್ಲಿ ಜಲ ಸಂರಕ್ಷಣೆ ಸಂವರ್ಧನೆ ಹಾಗೂ ನೀರಿನ ಇಂಗಿಸುವಿಕೆ ಕುರಿತಂತೆ ಜಿಲ್ಲಾ ಪಂಜಾಯತ್ನಿಂದ ಗ್ರಾಮೀಣ ಪ್ರದೇಶದಲ್ಲಿ ಜನಜಾಗೃತಿ ಕಾರ್ಯತ್ರಮ ರೂಪಿಸಲಾಗುತ್ತಿದೆ ಎಂದು ಗದಗ್ ಜಿಲ್ಲಾ ಪಂಜಾಯತ್ ಯೋಜನಾ ನಿರ್ದೇಶಕ ಟಿ

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂತಗಳು ಿ ಮುಂಗಾರು ಚುರುಕು ಉತ್ತರ ಕರ್ನಾಟಕದ ಹಲವೆಡೆ ನಿರಂತರ ಮಳೆ ತುಂಬಿ ಪರಿದ ಕೃಷ್ಣ ಿ ವಿಧಾನಸಭಾಧ್ಯಕ್ಷರ ಹುದ್ದೆಗೆ ಇಂದು ಚುನಾವಣೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಂದ ನಾಮಪತ್ರ ಅವಿರೋಧ ಆಯ್ಕೆ ಸಂಭವ ಿ ಟಿಪ್ಪು ಸುಲ್ತಾನ ಜಯಂತಿ ಆಚರಣೆ ರದ್ದುಗೊಳಿಸಿ ರಾಜ್ಯ ಸರ್ಕಾರ ಆದೇಶ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು